ಲಾಕ್ಡೌನ್ ಹಿನ್ನೆಲೆ ಕ್ರೈಸ್ತ ಸಮುದಾಯ ಮನೆಯಲ್ಲೇ ಶುಭ ಶುಕ್ರವಾರ ಆಚರಿಸುವಂತೆ ಚರ್ಚ್ ಮನವಿ

ಯಡಿಯೂರಪ್ಪ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸಚಿವ ಸಂಪುಟ ಸಭೆ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಲಾಕ್ಡೌನ್ ನಿಯಮ ಪಾಲನೆ ಉಲ್ಲಂಘಿಸುವವರ ವಿರುದ್ದ ಬಗಿ ಕ್ರಮ ಕೈಗೊಳ್ಳಲಾಗುತ್ತಿದೆ ಪಲವೆಡೆ ಅನಗತ್ತವಾಗಿ ಸಂಚರಿಸುತ್ತಿದ್ದವರ ವಾಹನಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಜನತೆ ವಿನಾಕಾರಣ ಮನೆಯಿಂದ ಹೊರಗೆ ಬರಬಾರದು ಲಾಕ್ಡೌನ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಅವರು ಮನವಿ ಮಾಡಿದರು ಪಡಿತರ ಚೀಟಿದಾರರಿಗೆ ಏಪ್ರಿಲ್ ಮತ್ತು ಮೇ ತಿಂಗಳ ಆಹಾರಧಾನ್ಯವನ್ನು ಒಟ್ಟಿಗೆ ವಿತರಿಸಲಾಗುತ್ತಿದೆ ಸುಮಾರು ಎರಡೂವರೆ ಲಕ್ಷ ಮಂದಿ ಪಡಿತರ ಚೀಟಿ ಹೊಂದಿಲ್ಲವೆಂಬ ವರದಿಗಳು ಬಂದಿವೆ ಈ ಜನತೆ ಹುಸಿನಿಂದ ಬಳಲಬಾರದೆಂಬ ದೃಷ್ಟಿಯಿಂದ ಪಡಿತರ ಚೀಟಿ ಇಲ್ಲದವರಿಗೂ ಎರಡು ತಿಂಗಳ ಆಹಾರಧಾನ್ಯ ನೀಡಲು ಸಂಪುಟ ಸಭೆ ತೀರ್ಮಾನಿಸಿದೆ ಎಂದು ಅವರು ತಿಳಿಸಿದರು ರೈತರಿಗೆ ಬೆಳೆ ನಷ್ಪಕ್ಷೆ ಸೂಕ್ತ ಪರಿಹಾರ ನೀಡಲಾಗುವುದು ಬೆಳೆ ನಷ್ಟ ಸಂಬಂಧ ವರದಿ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ ರಾಜ್ಯದಲ್ಲಿ ರಸಗೊಬ್ಬರ ಹಾಗೂ ಬಿತ್ತನೆ ಬೀಜ ಸಾಕಷ್ಟು ದಾಸ್ತಾನು ಇದೆ ಕೃಷಿಕರು ಆತಂಕಕ್ಕೆ ಒಳಗಾಗುವ ಅಗತ್ನವಿಲ್ಲ ಮಾವಿನ ಪಣ್ಣಿನ ಋತು ಆರಂಭವಾಗಿದ್ದು

ಕೊರೊನಾ ವೈರಾಣು ಸೋಂಕು ನಿಯಂತ್ರಣ ಹಾಗೂ ಸಮರ್ಪಕ ಪಡಿತರ ವಿತರಣೆಗೆ ಅಡ್ಡಿಯಾಗದಂತೆ ಕಾರ್ಯ ನಿರ್ವಹಿಸಲು ಬಾಕಿ ಇರುವ ಜಲ್ಲೆಗಳಿಗೂ ಉಸ್ತುವಾರಿ ಸಚಿವರನ್ನು ಇಂದು ನೇಮಕ ಮಾಡಲಾಗುವುದು ಎಂದು ಯಡಿಯೂರಪ್ಪ ತಿಳಿಸಿದರು

ಹೊಸದಾಗಿ ಸೋಂಕು ದೃಢಪಟ್ಟವರ ಪೈಕಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಮೂವರು ಮೈಸೂರು ಪಾಗೂ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ತಲಾ ಇಬ್ಬರು ದೆಳಗಾವಿ ಚಿಕ್ಕಬಳ್ಳಾಪುರ ಮತ್ತು ಮಂಡ್ಡ ಜಿಲ್ಲೆಯಲ್ಲಿ ತಲಾ ಒಬ್ಬರು ಸೇರಿದ್ದಾರೆ

ಈ ಮೊದಲು ಇವರನ್ನು ಕೊರೊನಾ ವೈರಾಣು ಸೋಂಕು ತಪಾಸಣೆಗೆ ಒಳಪಡಿಸಿದಾಗ ವರದಿ ನೆಗೆಟವ್ ಬಂದಿತ್ತಾದರೂ ಇವರನ್ನು ಗೃಪ ಕ್ವಾರೆಂಟೈನ್ಗೆ ಒಳಪಡಿಸಲಾಗಿತ್ತು ಈ ಮಧ್ಯೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಲಾಕ್ಡೌನ್ ನಿಯಮ ಕಟ್ಟನಿಟ್ಟನ ಪಾಲನೆಗೆ ಜಿಲ್ಲಾ ಪೊಲೀಸರು ಹೊಸ ತಂತ್ರಗಳನ್ನು ಅಳವಡಿಸುತ್ತಿದ್ದು ಅವಳಿ ನಗರದ ಶ್ರಮುಖ ರಸ್ತೆಗಳಲ್ಲಿ ಬ್ಯಾರಿಕೇಡ್ಗಳನ್ನು ನಿರ್ಮಿಸಿದ್ದಾರೆ ಲಾಕ್ಡೌನ್ ನಿಯಮ ಉಲ್ಲಂಘಿಸಿ ಅನಗತ್ತವಾಗಿ ತಿರುಗುತ್ತಿರುವ ಜನರನ್ನು ತಡೆಯುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ನಿಯಮ ಮೀರಿ ವಾಹನಗಳಲ್ಲಿ ತಿರುಗುವವರನ್ನು ತಡೆಗಟ್ಟ ಹಲವೆಡೆ ವಾಹನಗಳನ್ನು ವಶಪಡಿಸಿಕೊಳ್ಳಲಾಗುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ

ಲಾಕ್ಡೌನ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತಿದೆಯೇ ಎಂಬುದನ್ನು ಖುದ್ದಾಗಿ ಪರೀಕ್ಷಿಸಲು ಪಟ್ಟುಮ ವಲಯ ಪೊಲೀಸ್ ಐಜಿಪಿ ದೇವ್ಜ್ಯೋತಿ ಭಟ್ನಳಕ್ಷಿ ಭೇಟಿ ನೀಡಿ ಪರಿತೀಲಿಸಿದರು ಗ್ಲಹ ಕ್ಷಾರೆಂಟ್ಲೆನ್ ಆಗಿ ಪರಿವರ್ತಿಸಲಾಗಿರುವ ಅಂಜುಮನ್ ಹಾಸ್ಲೆಲ್ ಸೇರಿದಂತೆ ಭಟ್ನಳ ತಾಲೂಕಿನ ಆಸ್ತತ್ರೆ ಹಾಗೂ ಇತರ ಪ್ರದೇಶಗಳಿಗೆ ಪೊಲೀಸ್ ಅಧಿಕಾರಿ ಭೇಟ ನೀಡಿ ಸುರಕ್ಷತಾ ತ್ರಮಗಳನ್ನು ಪರಿತೀಲಿಸಿದರು

ಸರ್ಕಾರದ ತ್ರಮಕ್ಷೆ ಜನರಿಂದ ವ್ಯಾಸಕ ಸಹಕಾರ ದೊರೆಯುತ್ತಿದೆ ಪಲವೆಡೆ ಸೋಂಕು ಶಂಕತರು ಸ್ವಶ್ರೇರಣೆಯಿಂದ ವೈದ್ಯಕೀಯ ತಪಾಸಣೆಗೆ ಒಳಗಾಗುತ್ತಿದ್ದಾರೆ ಎಂದು ಐಜಿಪಿ ದೇವ್ಜ್ಲೋತಿ ತಿಳಿಸಿದರು

ಈ ಯಂತ್ರಗಳನ್ನು ಜಿಲ್ಲಾ ವಿಪತ್ತು ಪರಿಹಾರ ನಿಧಿಯಿಂದ ಖರೀದಿಸಲಾಗಿದ್ದು ಕೊರೊನಾ ವೈರಾಣು ಸೋಂಕು ಪತ್ತೆ ಕ್ರಮಗಳ ಕುರಿತು ವೈದ್ಯರಿಗೆ ತರಬೇತಿ ನೀಡಲಾಗುತ್ತಿದೆ ಎಂದು ಅವರು ಹೇಳಿದರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯದರ್ತಿ ಕೆ ನಿತೀಶ್ ಮಾತನಾಡಿ ದಾನಿಗಳ ನೆರವಿನಿಂದ ಸೋಪು ಟೂತ್ ಬ್ರಷ್ ಮತ್ತು ಪೇಸ್ಟ್ ಸೇರಿದಂತೆ ಉಪಯುಕ್ತ ಸಾಮ್ರಗಳನ್ನು ಕಂಫರ್ಟ್ ಕಿಟ್ ಮೂಲಕ ಕ್ವಾರೆಂಟ್ಟಿನ್ ಪಾಗೂ ಐಸೋಲೇಷನ್ ವಾರ್ಡ್ನಲ್ಲಿರುವವರಿಗೆ ಒದಗಿಸಲಾಗುವುದು ಎಂದು ತಿಳಿಸಿದರು

ಬೆಂಗಳೂರು ಆಕಾಶವಾಣಿಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಮಾತನಾಡಿದ ಅವರು ಮಾನಸಿಕ ಸಮಸ್ನೆಗಳಿಗೆ ಪರಿಹಾರ ಕಂಡುಕೊಳ್ಳಲು ರಾಷ್ಟಮಟ್ಟದ ಸಹಾಯವಾಣಿ ಆರಂಭಿಸಲಾಗಿದೆ ಪ್ರಾಥಮಿಕ ಹಂತದಲ್ಲಿ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಸೇವೆ ಒದಗಿಸಲಾಗುತ್ತಿದೆ

ಜನಸಾಮಾನ್ಯರಿಗೆ ಅಂತರ್ಜಾಲದ ಮೂಲಕ ಯೋಗ ಹೇಳಿಕೊಡುತ್ತಿದ್ದು ಬೆಳಗ್ಗೆ ಮತ್ತು ಸಂಜೆ ಮಾನಸಿಕ ಮತ್ತು ದೈಹಿಕ ಸದೃಢತೆಗಾಗಿ ತಜ್ಜರು ಯೋಗಾಭ್ಯಾಸದ ತರಗತಿಗಳನ್ನು ನಡೆಸುತ್ತಿದ್ದಾರೆ ಎಂದು ಅವರು ತಿಳಿಸಿದರು

ರವಿ ತಿಳಿಸಿದ್ದಾರೆ

ಅಂದೇಡ್ನರ್ ಕ್ವಾರೆಂಟೈನ್ ಕೇಂದ್ರದಲ್ಲಿ ಇರಿಸಲಾಗಿದ್ದು

ಇಂದು ದೇಶಾದ್ಯಂತ ಮುಚ್ಚಿಮ್ ಸಮುದಾಯದ ಶ್ರಮುಖ ಹಬ್ಬಗಳಲ್ಲಿ ಒಂದಾದ ಶಬ್ ಎ ಬರಾತ್ ಆಚರಿಸಲಾಗುತ್ತಿದೆ

ಈ ಬಾರಿ ಕೊರೊನಾ ಸೋಂಕನ ಹಿನ್ನೆಲೆಯಲ್ಲಿ ಸಾಮಾಜಿಕ ಅಂತರ ಪಾಲನೆಯ ತುರ್ತು ಅಗತ್ಯವಿರುವ ಹಿನ್ನೆಲೆಯಲ್ಲಿ ತಬ್ ಎ ಬರಾತ್ ಪ್ರಾರ್ಥನೆಯನ್ನು ಮನೆಗಳಲ್ಲಿಯೇ ಆಚರಿಸುವಂತೆ ರಾಜ್ಯ ವಕ್ಪ ಮಂಡಳಿ ಮತ್ತು ಮುಸ್ಲಿಮ್ ಧರ್ಮಗುರುಗಳು ಕರೆ ನೀಡಿದ್ದಾರೆ

ಪಾರ್ಥನೆ ಮತ್ತು ವಿಧಿವಿಧಾನಗಳನ್ನು ಮನೆಯಲ್ಲಿಯೇ ಪಾಲಿಸುವಂತೆ ತ್ರೈಸ್ತ ಸಮುದಾಯಕ್ಕೆ ಸೂಚಿಸಲಾಗಿದೆ ಎಂದು ಹೇಳಿದರು ದೇಶವನ್ನು ಮಾರಣಾಂತಿಕ ಕೊರೊನಾ ವೈರಾಣು ಸೋಂಕಿನಿಂದ ಪಾರು ಮಾಡುವಂತೆ ಭಗವಂತನಲ್ಲಿ ಪಾರ್ಥನೆ ಸಲ್ಲಿಸುತ್ತಿದ್ಲೇವೆ ಎಂದು ಫಾದರ್ ಮಾರ್ಟನ್ ವಾಜ್ ತಿಳಿಸಿದರು ಚಿಕ್ಕಬಳ್ಣಾಪುರ ಜಿಲ್ಲೆಯಲ್ಲಿ ಕೊರೊನಾ ಸೋಂಕು ದ್ವಢಪಟ್ಲದ್ದವರ ಪ್ಲೆಕಿ ಇದುವರೆಗೆ ಮೂವರು ಸಂಪೂರ್ಣ ಗುಣಮುಖರಾಗಿದ್ದಾರೆ ಎಂದು ಜಿಲ್ಲಾಧಿಕಾರಿ ಆರ್

ಈ ಕುರಿತು ಆಕಾಶವಾಣಿಗೆ ಮಾಹಿತಿ ನೀಡಿರುವ ಅವರು ಕೆಲವು ದಿನಗಳ ಹಿಂದೆ ಒಬ್ಬ ಮಹಿಳೆ ಗುಣಮುಖರಾಗಿದ್ದು ಇಂದು ಇನ್ನೂ ಇಬ್ಲರು ಕೊರೊನಾ ಸೋಂಕಿನಿಂದ ಸಂಪೂರ್ಣ ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿದರು ಎಂದು ಹೇಳಿದರು